ಕಾಮಗಾರಿಗಳಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಎಂ ಸ್ಕಾರಜೋಳ ಸೂಚಿಸಿದ್ದಾರೆ

ಎಸ್ ಯಡಿಯೂರಪ್ಪ ಅವರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ನೇತೃತ್ತದ ನಿಯೋಗ ಮನವಿ ಮಾಡಿದೆ

ಮೀನುಗಾರರ ಸಾಲಗಳನ್ನು ಮನ್ನಾ ಮಾಡಬೇಕು ಎಂದು ನಿಯೋಗ ಮನವಿ ಮಾಡಿದೆ ಕಳೆದ ಐದು ತಿಂಗಳಿಂದ ಮೀನುಗಾರರಿಗೆ ಡೀಸೆಲ್ ಸಹಾಯಧನ ಬಿಡುಗಡೆಯಾಗಿಲ್ಲ ಶ್ರತಿ ತಿಂಗಳ ಆರಂಭದಲ್ಲೇ ಸಹಾಯಧನ ಬಿಡುಗಡೆಗೆ ತ್ರಮಕ್ಕೆಗೊಳ್ಳಬೇಕು ಎಂದು ನಿಯೋಗದಲ್ಲಿದ್ದ ಸದಸ್ನರು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದರು

ಮನವಿ ಸ್ವೀಕರಿಸಿದ ಮುಖ್ಯಮಂತ್ರಿ ಸಕಾರಾತ್ಮಕವಾಗಿ ಸ್ವಂದಿಸಿದ್ದು

ನಿಯೋಗದಲ್ಲಿ ಶಾಸಕ ರಘುಪತಿ ಭಟ್ ಉದ್ದಮಿ ಜಿ ಶಂಕರ್ ಮತ್ತಿತರರು ಇದ್ದರು

ಸಿದ್ದೇಶ್ವರ್ ಸೂಚಿಸಿದ್ದಾರೆ

ಕೇಂದ್ರೀಯ ಪ್ರೌಢ ತಿಕ್ಷಣ ಪರೀಕ್ಷಾ ಮಂಡಳಿ ಸಿ

ಎಸ್ ಇ

ಟಿ

ಪಕ್ಷದಲ್ಲಿ ಯಾವುದೇ ಬಂಡಾಯವಿಲ್ಲ ಮುಂದಿನ ಮೂರು ವರ್ಷಗಳ ಕಾಲ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ಎಂದು ಸಿ

ರವಿ ಹೇಳಿದರು

ಮೈಸೂರಿನ ಭಾರತ್ ಸೌಟ್ಸ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಕೌಶಲ್ಲಾಭಿವೃದ್ದಿ

ಮೈಸೂರು ಮಂಡ್ಲ ಕೊಡಗು ಜಲ್ಲಿಗಳ ಅರ್ಧರ್ಥಿಗಳಿಗೆ ಆಹ್ವಾನ ನೀಡಲಾಗಿದೆ ಜಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಲಿದ್ದು ಕಾರ್ಯಕ್ರಮದಲ್ಲಿ ಉಪ ಮುಖ್ಣಮಂತ್ರಿ ಡಾ

ನಾರಾಯಣಗೌಡ ಶಾಸಕ ಎಲ್ ನಾಗೇಂದ್ರ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು